ಕೇರಳದಲ್ಲಿ ಒಂದು ವರ್ಷಕಾಲ ಎಲ್ಲಾ ಹಬ್ಬಗಳ ಆಚರಣೆ ರದ್ದುಪಡಿಸಿ ಹಣವನ್ನು ಪರಿಹಾರ ಕಾರ್ಯಗಳಿಗೆ ಬಳಸಲು ಅಲ್ಲಿನ ಸರ್ಕಾರದ ನಿರ್ಧಾರ

ನಾಗರಿಕ ಪರಮಾಣು ಸಹಕಾರಕ್ಕೆ ಭಾರತ ಮತ್ತು ಬಲ್ಗೇರಿಯಾ ಇಂದು ಪರಸ್ವರ ತಿಳುವಳಕೆ ಪತ್ರಕ್ಷೆ ಸಹಿ ಹಾಕಿವೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರ ಬಲ್ಗೇರಿಯಾ ಭೇಟಿಯ ಎರಡನೇ ದಿನವಾದ ಇಂದು ಉಭಯ ದೇಶಗಳ ನಡುವೆ ಬಂಡವಾಳ ಹೂಡಿಕೆ ಪ್ರವಾಸೋದ್ಯಮ ಸೋಫಿಯಾ ವಿಶ್ವವಿದ್ಯಾಲಯದಲ್ಲಿ ಹಿಂದಿಪೀಠ ಸ್ಥಾಪನೆ ತಂತ್ರಜ್ಞಾನ ಮತ್ತು ವಿಜ್ಞಾನದಲ್ಲಿನ ಸಹಕಾರ ವಲಯದಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿ ಕೋವಿಂದ್ ಎರಡೂ ದೇಶಗಳ ನಡುವಿನ ರಾಜಕೀಯ ಸಂಬಂಧದ ಹರವಿನ ವಿಸ್ತಾರವಾಗಿ ಆರ್ಥಿಕ ವ್ಯದ್ಗಿಗೂ ಒತ್ತು ಕೊಡಲಾಗಿದೆ ಎಂದರು ಭಾರತದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಬಲ್ಗೇರಿಯಾ ಭಾರತಕ್ಕೆ ರಕ್ಷಣಾ ಕ್ಷೇತ್ರದಲ್ಲಿನ ಪ್ರಮುಖ ಸಹಭಾಗಿತ್ವ ದೇಶವಾಗಲಿದ್ದು ಡಿಜೆಟಲ್ ಇಂಡಿಯಾ ಮತ್ತು ಸ್ನಾರ್ಟ್ಸಿಟಿ ಕಾರ್ಯಕ್ರಮದಡಿ ಸರ್ಕಾರದೊಂದಿಗೆ ಐಟಿ ಸಾರಿಗೆ ಮತ್ತು ಮೂಲಭೂತ ಸೌಕರ್ಯ ಕ್ಷೇತ್ರದಲ್ಲಿ ನೆರವಾಗುವ ಅವಕಾಶ ಪಡೆಯಲಿದೆ ಎಂದರು ವಿಶ್ವಸಂಸ್ವೆಯಲ್ಲಿನ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಸತ್ತ್ವ ಪರಮಾಣು ಪೂರೈಕೆ ಗುಂಪಿನ ಸದಸ್ಸತ್ತದ ಬೆಂಬಲಕ್ಷಾಗಿ ಬಲ್ಗೇರಿಯಾದ ರಾಷ್ಷಪತಿ ರುಮೆನ್ ರಡೆವ್ ಅವರಿಗೆ ಕೋವಿಂದ್ ಅಭಿನಂದನೆ ಸಲ್ಲಿಸಿದರು

ಶಿಕ್ಷಕರ ದಿನಾಚರಣೆ ಅಂಗವಾಗಿ ರಾಷ್ಷಪತಿ ಅವರು ಸೋಫಿಯಾ ವಿಶ್ವವಿದ್ನಾಲಯದಲ್ಲಿ ಕೆಲಹೊತ್ತಿನಲ್ಲಿ ಭಾಷಣ ಮಾಡಲಿದ್ದಾರೆ ಆಧಾರ್ ಕಾರ್ಡ್ ಹೊಂದಿಲ್ಲದ ಕಾರಣ ಯಾವುದೇ ವಿದ್ಲಾರ್ಥಿಗೂ ಶಾಲೆಗಳಲ್ಲಿ ಪ್ರವೇಶಾತಿ ನಿರಾಕರಿಸುವಂತಿಲ್ಲ ಎಂದು ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಯುಐಡಿಎಐ ಹೇಳಿದೆ ಪ್ರಕಟಣೆಯೊಂದರಲ್ಲಿ ಪ್ರಾಧಿಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಆಧಾರ ಇಲ್ಲದಿದ್ದರೆ ಪ್ರವೇಶಾತಿ ನಿರಾಕರಿಸುವಂತಿಲ್ಲ ಪರ್ಯಾಯ ಗುರುತಿನ ಮಾದರಿ ಅನುಸರಿಸಬೇಕು ಅಲ್ಲದೇ ಅಂತಪ ವಿದ್ಯಾರ್ಥಿಗಳಿಗೆ ಆಧಾರ್ ನೋಂದಣಿ ಮಾಡಿಸಬೇಕು ಎಂದು ಹೇಳಿದೆ ಸ್ಥಳೀಯ ಬ್ಯಾಂಕ್ ಅಂಜೆ ಕಚೇರಿ ರಾಜ್ಯ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳತದೊಂದಿಗೆ ಶಾಲಾ ಆವರಣದಲ್ಲಿ ಶಿಬಿರಗಳನ್ನು ಏರ್ಪಡಿಸಿ ಸೌಲಭ್ಞಗಳು ತಲುಪುವಂತೆ ಮಾಡುವುದು ಶಾಲೆಗಳ ಜವಾಬ್ದಾರಿ ಎಂದು ಯುಐಡಿಎಐ ಸಿಇಓ ಡಾ ಅಜಯ್ ಭೂಷಣ್ ಪಾಂಡೆ ಹೇಳಿದ್ದಾರೆ

ಗುಂಪು ಹಿಂಸಾಚಾರ ತಡೆಯಲು ಅವಶ್ಯಕವಾದ ಹೊಸ ಕಾನೂನು ರಚನೆ ದಿಸೆಯಲ್ಲಿ ಕಾರ್ಯದರ್ತಿಗಳ ಮಟ್ಟದ ಸಮಿತಿಯೊಂದನ್ನು ರಚಿಸಿ ವರದಿಗೆ ಆದೇಶಿಸಲಾಗಿತ್ತು ಸಭೆಯ ಅಧ್ಲಕ್ಷತೆಯನ್ನು ಕೇಂದ್ರ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ವಹಿಸಿದ್ದು ಇತರೆ ಸಚಿವರುಗಳಾದ ಸುಷ್ಕಾ ಸ್ವರಾಜ್ ರವಿಶಂಕರ್ ಪ್ರಸಾದ್ ಮತ್ತು ನಿತಿನ್ ಗಡ್ಕರಿ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮೇಘಾಲಯ ಮುಖ್ಯಮಂತ್ರಿ ಕೊನಾರ್ಡ್ ಕೆ

ಹಳೆ ವಿಧಾನಸಭಾ ಕಾರ್ಯಾಲಯದಲ್ಲಿ ಸ್ವೀಕರ್ ಡೋಂಕುಪರ್ ರಾಯ್ ಸಂಗ್ನಾ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು

ಸಂಗ್ನಾ ಅವರು ನಿನ್ನೆ ದೆಹಲಿಯಲ್ಲಿ ಲೋಕಸಭಾ ಸ್ವೀಕರ್ ಸುಮಿತ್ರಾ ಮಹಾಜನ್ ಅವರಿಗೆ ತಮ್ಮ ನಾಮಪತ್ರ ಸಲ್ಲಿಸಿದರು ಪ್ರಮಾಣವಚನ ಸ್ನೀಕರಿಸಿದ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಕೊನಾರ್ಡ್ ಸಂಗ್ತಾ ಮೇಘಾಲಯ ಜನರ ಅಭಿವೃದ್ಲಿಗೆ ರಾಜ್ಲಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ಭಾರತ ಹಾಗೂ ಫ್ರಾನ್ಸ್ ನಡುವೆ ರಫೆಲ್ ಯುದ್ದ ವಿಮಾನ ಖರೀದಿ ಒಪ್ಪಂದಕ್ಕೆ ತಡೆಯಾಜ್ಜೆ ನೀಡಬೇಕೆಂದು ಕೋರಿ ಸಲ್ಲಿಸಲಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಮುಂದಿನ ವಾರ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ಇಂದು ಸಮ್ನತಿಸಿದೆ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರ ಹಾಗೂ ನ್ಯಾಯಮೂರ್ತಿಗಳಾದ ಎ ಎಂ ಖಾನ್ವಿಲ್ಕರ್ ಹಾಗೂ ಡಿ ವ್ನೆ ಚಂದ್ರಚೂಡ್ ಅವರನ್ನೊಳಗೊಂಡ ನ್ನಾಯಪೀಠ ವಕೀಲ ಎಂ ಎಲ್ ಶರ್ಮಾ ಸಲ್ಲಿಸಿರುವ ಅರ್ಜೆಯನ್ನು ಪರಿತೀಲಿಸಿತು ಅರ್ಜೆಯನ್ನು ತುರ್ತು ವಿಚಾರಣೆಯ ಪಟ್ಟಿಗೆ ಸೇರಿಸಬೇಕೆಂದು ಅರ್ಜೆದಾರರು ಮನವಿ ಮಾಡಿದ್ದಾರೆ ಪ್ರಾನ್ಸೆನೊಂದಿಗೆ ಯುದ್ದ ವಿಮಾನ ಖರೀದಿಗೆ ಮಾಡಿಕೊಳ್ಳಲಾದ ಒಪ್ಪಂದದಲ್ಲಿ ಹಲವು ನ್ಯೂನ್ಯತೆಗಳಿವೆ ಹಾಗಾಗಿ ಅದಕ್ಕೆ ತಡೆಯಾಜ್ಣ್ನೆ ನೀಡಬೇಕೆಂದು ಅರ್ಜೆದಾರರು ನ್ಲಾಯಾಲಯಕ್ಕೆ ಮನವಿ ಮಾಡಿದ್ದಾರೆ

ರಕ್ಷಣಾ ಕಾರ್ಯಾಚರಣೆಗೆ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ

ಪ್ರಯಾಣಿಕರ ಜೊತೆ ಮೋಟಾರ್ ಬೈಕ್ ಸರಕು ಸಾಗಿಸುತ್ತಿದ್ದಾಗ ದೋಣಿ ಮುಳುಗಡೆಯಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಪ್ರಕರಣದ ಮೂವರು ತಪ್ಪಿತಸ್ವರಿಗೆ ಹಿಮಾಚಲ ಪ್ರದೇಶದ ನ್ಯಾಯಾಲಯವೊಂದು ಮರಣ ದಂಡನೆ ಶಿಕ್ಷೆ ವಿಧಿಸಿದೆ

ಹತ್ಯೆಗೀಡಾಗಿದ್ದ ಬಾಲಕ ಯುಗ್ ತಂದೆ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ

ಬಾಲಕನ ಹತ್ಯೆ ಶಿಮ್ಲಾದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತು ಕೇರಳದಲ್ಲಿ ಉಂಟಾಗಿದ್ದ ನೆರೆ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಒಂದು ವರ್ಷ ಕಾಲ ಎಲ್ಲಾ ರೀತಿಯ ಉತ್ತವಗಳನ್ನು ರದ್ಗುಪಡಿಸಲು ಆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಪ್ರತಿ ವರ್ಷದ ಡಿಸೆಂಬರ್ನಲ್ಲಿ ನಡೆಯುತ್ತಿದ್ದ ಕೇರಳ ಅಂತಾರಾಷ್ವೀಯ ಚಲನಚಿತ್ರೋತ್ಸವವನ್ನು ಸಪ ರದ್ದಾಗಲಿದೆ ಜಮ್ಮ ಕಾಶ್ಮೀರದ ರಚೌರಿ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಬಳಿ ನುಸುಳುಕೋರರ ಪ್ರಯತ್ನವನ್ನು ವಿಫಲಗೊಳಿಸಿರುವ ಸೇನಾಪಡೆಗಳು ಓರ್ವ ಒಳನುಸುಳುಕೋರನನ್ನು ಹತ್ಯೆ ಮಾಡಿವೆ ಕೆರಿ ವಲಯದಲ್ಲಿನ ಗಡಿ ನಿಯಂತ್ರಣ ರೇಖೆಯ ಬಳಿ ಇಂದು ಬೆಳಿಗ್ಗೆ ಕೆಲವ್ಚಕ್ತಿಗಳ ಸಂಶಯಾಸ್ವದ ಚಲನವಲನ ಸೇನಾಪಡೆಗಳು ಪ್ರತ್ನಿಸಿದರು ಈ ಸಂದರ್ಭದಲ್ಲಿ ಒಳ ನುಸುಳುಕೋರ ಸೇನಾಪಡೆಯ ಮೇಲೆ ಗುಂಡು ಹಾರಿಸಿದ ಪರಿಣಾಮ ಪ್ರತಿದಾಳ ನಡೆಸಬೇಕಾಯಿತು ಗುಂಡಿನ ಚಕಮಕಿಯಲ್ಲಿ ಒಳನುಸುಳುಕೋರ ಹತನಾದ ಎಂದು ರಕ್ಷಣಾ ವಕ್ತಾರರು ಜಮ್ಮವಿನಲ್ಲಿ ಆಕಾಶವಾಣಿಗೆ ತಿಳಿಸಿದ್ದಾರೆ ಹತ್ಯೆ ಗೀಡಾದ ನುಸುಳುಕೋರನ ದೇಹವನ್ನು ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಹತನಾದ ನುಸುಳುಕೋರ ಪಾಕಿಸ್ತಾನಕ್ಕೆ ಸೇರಿದವನು ಎಂದು ಹೇಳಲಾಗಿದೆ

ಕಾನೂನುಬಾಹಿರ ಚಟುವಟಿಕೆ ನಿಯಂತ್ರಣ ಕಾಯ್ದೆಯಡಿ ತಮ್ಮನ್ನು ವಿಚಾರಣೆಗೊಳಪಡಿಸಲು ನೀಡಲಾಗಿರುವ ಅನುಮತಿಯ ಸಿಂಧುತ್ವವನ್ನು ಪುರೋಹಿತ್ ಮತ್ತು ಇತರ ಆರೋಪಿಗಳು ಪ್ರತ್ನಿಸಿದ ನಂತರ ದೋಷಾರೋಪಣೆ ನಿಗದಿಯನ್ನು ವಿಶೇಷ ಎನ್ಐಎ ನ್ಲಾಯಾಧೀಶ ವಿನೋದ್ ಪಡಲ್ತರ್ ಮುಂದೂಡಿದರು ಆರೋಪಿಗಳ ಪೈಕಿ ಒಬ್ಬರಾದ ಮಾಜ ಮೇಜರ್ ರಮೇಶ್ ಉಪಾಧ್ಯಾಯ ಕಾನೂನುಬಾಹಿರ ಚಟುವಟಿಕೆ ನಿಯಂತ್ರಣ ಕಾಯ್ದೆ ನಮಗೆ ಅನ್ವಯವಾಗಲಿದೆ ಎಂಬುದನ್ನು ಮೊದಲು ನಿರ್ಧರಿಸಬೇಕು ಆನಂತರ ವಿಚಾರಣೆ ಆರಂಭಿಸಬೇಕು ಎಂದು ವಾದಿಸಿದರು ಪ್ರಕರಣದ ವಿಚಾರಣೆಯನ್ನು ಮುಂದೂಡಿದ ನ್ಯಾಯಾಧೀಶರು ಮುಂದಿನ ಸೋಮವಾರದಿಂದ ಎಲ್ಲಾ ಆರೋಪಿಗಳನ್ನು ಆಲಿಸಲಾಗುವುದು ಎಂದು ಪ್ರಕಟಿಸಿದರು ಪುರೋಹಿತ್ ಅವರಿಂದ ಆರಂಭಿಸಿ ಎಲ್ಲಾ ಆರೋಪಿಗಳ ವಾದಗಳನ್ನು ಪ್ರತಿದಿನ ಆಲಿಸಲಾಗುವುದು ಎಂದು ತಿಳಿಸಿದರು ತಮ್ನ ಹಾಗೂ ಇತರ ಆರೋಪಿಗಳ ವಿರುದ್ದ ವಿಚಾರಣಾ ನ್ನಾಯಾಲಯ ದೋಷಾರೋಪಣೆ ನಿಗದಿಪಡಿಸುವುದಕ್ಕೆ ನಿರ್ಬಂಧ ವಿಧಿಸಬೇಕು ಎಂಬ ಪುರೋಹಿತ್ ಸಲ್ಲಿಸಿದ್ದ ಅರ್ಜೆಯನ್ನು ಬಾಂಬೆ ಹೈಕೋರ್ಟ್ ನಿನ್ನೆ ತಿರಸ್ತರಿಸಿತು

ಛತ್ತೀಸ್ಫಡ ಸೇರಿದಂತೆ ದೇಶದ ಹಿಂದುಳಿದ ರಾಜ್ಯಗಳ ಅಭಿವೃದ್ದಿಗೆ ಹಣ ಲಭ್ಯವಾಗುವಂತೆ ಸೋಡಿಕೊಳ್ಳುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ದೂರದೃಷ್ಟಿ ಹಾಗೂ ಕಾರ್ಯಕ್ರಮಗಳ ಮೂಲಕ ಪ್ರಗತಿಯನ್ನು ಖಾತರಿಪಡಿಸಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಹೇಳಿದ್ದಾರೆ ಛತ್ತೀಸ್ಫಡದ ದೋಂಗ್ರಾಘಡದಲ್ಲಿಂದು ಅಟಲ್ ವಿಕಾಸ್ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮುಖ್ಯಮಂತ್ರಿ ರಮಣ್ ಸಿಂಗ್ ನಾಯಕತ್ವದ ಬಿಜೆಪಿ ಆಡಳಿತದಲ್ಲಿ ಛತ್ತೀಸ್ಫಡ ರಾಜ್ಯ ಅಭಿವೃದ್ದಿಯ ಪಥದಲ್ಲಿ ದಾಪುಗಾಲು ಹಾಕಿದೆ ಎಂದು ಹೇಳದರು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ದೆಹಲಿಯಲ್ಲಿಂದು ಉಪರಾಷ್ಟಪತಿ ಎಂ

ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅಸಾಧಾರಣ ಶಿಕ್ಷಕರನ್ನು ಸಾರ್ವಜನಿಕರ ಪರಿಗಣನೆಯ ಮೇಲೆ ಪ್ರಶಸ್ತಿಗಳನ್ನು ನೀಡಲಾಗಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪರಾಷ್ಟಪತಿ ಶಿಕ್ಷಕರು ಬೋಧನೆಯನ್ನು ಕಲಿಕಾ ಸ್ನೇಹಿಯಾಗಿಸಬೇಕು ಪ್ರತಿಯೊಂದು ಮಗುವಿನ ಬಗೆಗೂ ತಿಳಿದುಕೊಂಡು ಅದರ ಕಲಿಕಾ ಅಗತ್ಯಗಳಿಗೆ ತಕ್ಕಂತೆ ಬೋಧಿಸಬೇಕು ಎಂದು ಸಲಹೆ ನೀಡಿದರು ಮಕ್ಕಳು ವಿಭಿನ್ನ ಕಲಿಕಾ ಶೈಲಿಯನ್ನು ಮೈಗೂಡಿಸಿಕೊಂಡಿರುತ್ತವೆ ಅವರಲ್ಲಿ ಕಲಿಕೆಯನ್ನು ಗರಿಷ್ಠಗೊಳಿಸಲು ಶಿಕ್ಷಕರು ವಿಭಿನ್ನ ಬೋಧನಾ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಎಂದರು ವಿವಿಧ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಗುರುದೇವಾ ರವೀಂದ್ರನಾಥ್ ಟ್ಯಾಗೂರ್ ಅರಬಿಂದೋ ಹಾಗೂ ಮಹಾತ್ನ ಗಾಂಧಿಯವರಂತಹ ಶಿಕ್ಷಣ ತಜ್ಞರು ನೀಡಿರುವ ಮೂಲತತ್ವ ಇದೇ ಆಗಿದೆ ಎಂದರು ಗುಣಮಟ್ಟದ ಶಿಕ್ಷಣದ ಮೂಲಕ ದೇಶದ ಶಾಲಾ ಕೋಣೆಗಳನ್ನು ಉತ್ಕಷ್ಟ ಕಲಿಕಾ ಕೇಂದ್ರಗಳನ್ನಾಗಿ ಪರಿವರ್ತಿಸುವಂತೆ ಉಪರಾಷ್ಟಪತಿ ಶಿಕ್ಷಕರಿಗೆ ಕರೆ ನೀಡಿದರು